ಅಂತಾರಾಷ್ಟೀಯ ವೇದಿಕೆಗಳಲ್ಲಿ ಒಂದಿ ಭಾಷೆಗೆ ಉತ್ತಮ ಸ್ಥಾನಮಾನ ಲಭ್ಯವಾಗಿದೆ ವಿಶ್ವಸಂಸ್ಥೆಯ ಮಹಾ ಅಧಿವೇಶನದಲ್ಲಿ ಮಾಜಿ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಹಿಂದಿಯಲ್ಲಿ ಮಾಡಿದ ಭಾಷಣ ಈಗಲೂ ನೆನಪಿನಲ್ಲಿ ಉಳಿಯುವಂತಹುದು ಹಿಂದಿ ದಿವಸ್ ಅಂಗವಾಗಿ ದೆಹಲಿಯಲ್ಲಿಂದು ಕಾರ್ಯಕ್ರಮದಲ್ಲಿ ಮಾತನಾಡಿದ ಕೇಂದ್ರ ಗೃಪ ಸಚಿವ ಅಮಿತ್ ಷಾ ಯಾವುದೇ ದೇಶಕ್ಕೆ ಒಂದು ಸಾರ್ವತ್ರಿಕ ಭಾಷೆ ಇರಬೇಕಾದುದು ಅತ್ಯಂತ ಮಪತ್ವದ್ದಾಗಿದೆ ಇದರಿಂದ ಜಗತ್ತಿನಲ್ಲಿ ಆ ದೇಶದ ಗುರುತಿನ ಚಿಷ್ನೆ ಮೂಡುವುದು ಎಂದು ತಿಳಿಸಿದರು ಇಡೀ ದೇಶವನ್ನು ಒಗ್ಗೂಡಿಸುವ ಸಾಮರ್ಥ್ಯ ಹಿಂದಿ ಭಾಷೆಗಿದೆ ಭಾರತ ವಿಭಿನ್ನ ಭಾಷೆಗಳ ದೇಶವಾಗಿದೆ ಪ್ರತಿಯೊಂದು ಭಾಷೆಯೂ ತನ್ನದೇ ಆದ ಮಪತ್ವ ಹೊಂದಿದೆ ಇಡೀ ದೇಶಕ್ಕೆ ಒಂದು ಸಾಮಾನ್ಯ ಭಾಷೆ ಅಳವಡಿಕೆ ಅವಶ್ಯಕವಾಗಿದೆ ಇದು ದೇಶದ ಗುರುತಿನ ಸಂಕೇತವೂ ಅಗಿರುತ್ತದೆ ಎಂದು ಅವರು ತಿಳಿಸಿದರು ಇದಕ್ಕೂ ಮುನ್ನ ಗೃಪ ಸಚಿವರು ರಾಜಭಾಷಾ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದರು ಗೃಪ ಖಾತೆ ಸಹಾಯಕ ಸಚಿವರಾದ ನಿತ್ಕಾನಂದ್ ರೈ ಮತ್ತು ಜಿ ಕೆಶನ್ರೆಡ್ಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಹಿಂದಿ ದಿವಸ್ ಅಂಗವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೇಶದ ಜನತೆಗೆ ಶುಭಾಶಯ ಕೋರಿದ್ದಾರೆ

ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ಹಾಗೂ ಗೃಪ ಸಚಿವ ಅಮಿತ್ ಷಾ ದೆಹಲಿಯ ಅಖಿಲ ಭಾರತ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಏಮ್ಗನಲ್ಲಿ ಸ್ವಚ್ಛತಾ ಕಾರ್ಯದಲ್ಲಿ ಪಾಲ್ಗೊಂಡು ರೋಗಿಗಳಗೆ ಪಣ್ಣು ಪಂಪಲು ವಿತರಿಸುವ ಮೂಲಕ ಸೇವಾ ಸಬ್ತಾಪಕ್ಕೆ ಚಾಲನೆ ನೀಡಿದರು ದೇಶಾದ್ಯಂತ ಸ್ವಚ್ಛತಾ ಆಂದೋಲನ ನಡೆಸುವುದಲ್ಲದೆ ರಕ್ತದಾನ ಪಾಗೂ ಆರೋಗ್ಯ ಶಿಬಿರಗಳ ಆಯೋಜನೆ ಆಸ್ತಕ್ರೆ ಮತ್ತು ಅನಾಥಾತ್ರಮಗಳಿಗೆ ನೆರವು ನೀಡುವ ಕಾರ್ಯಕ್ರಮಗಳನ್ನು ಪಮ್ಮಿಕೊಳ್ಳಲಾಗುತ್ತಿದೆ

ಮೈಸೂರಿನಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಶಾಸಕ ಎಸ್

ರಾಮದಾಸ್ ಸಂಘ ಸಂಸ್ಥೆಗಳ ಸಂಯೋಗದಲ್ಲಿ ಅರ್ಹ ವಾಪನ ಚಾಲಕರಿಗೆ ವಾಪನ ಚಾಲನಾ ಪರವಾನಗಿ ವಿತರಣೆ ನಡೆಯಲಿದೆ ಎಂದು ಹೇಳಿದರು ಅಂದು ಮೈಸೂರಿನ ವಸ್ತು ಪ್ರದರ್ಶನ ಆವರಣದಲ್ಲಿ ಸರಕು ಸಾಗಣೆ ವಾಹನ ಆಟೋ ಲಾರಿ ಬಸ್ ದ್ವಿಚಕ್ರ ವಾಹನಗಳ ನೋಂದಾಯಿತ ಅರ್ಹ ಚಾಲಕರಿಗೆ ವಾಹನ ಚಾಲನಾ ಪರವಾನಗಿ ವಿತರಿಸಲಾಗುವುದು ಎಂದು ಅವರು ತಿಳಿಸಿದರು ಆರಣ್ಯ ಸಂರಕ್ಷಣೆಯಲ್ಲಿ ಅತ್ಯುತ್ತಮ ಸೇವೆ ಸಲ್ಲಿಸಿದ ಕರ್ನಾಟಕ ಮತ್ತು ತಮಿಳುನಾಡಿನ ವನ್ಯ ಪಾಲಕರಿಗೆ ಬೆಂಗಳೂರಿನಲ್ಲಿಂದು ಪ್ರಕೃತಿ ಮಿತ್ರ ಮರಸ್ಕಾರ ಪ್ರದಾನ ಮಾಡಲಾಯಿತು

ಸ್ಥಳೀಯ ಸಹಿಗಳನ್ನು ನೆಟ್ಟು ಬೆಳೆಸುವ ಕೃಷಿಕರಿಗೆ ಅರಣ್ಯ ಇಲಾಖೆ ಉತ್ತೇಜನ ನೀಡುತ್ತದೆ ಸಾರ್ವಜನಿಕ ಕೆರೆ ಮತ್ತು ಅರಣ್ಯ ಭೂಮಿ ಅಕ್ರಿಮಣ ತಡೆಗೆ ತ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಅವರು ತಿಳಿಸಿದರು

ದೇಶವಾಂಡೆ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ